ಕಸಮುಕ್ತ ಭಾರತ ನಿರ್ಮಾಣಕ್ಕೆ ಜನಸಮುದಾಯದ ಜಾಗೃತಿ ದೊಡ್ಡ ಪ್ರೇರೇಪಣೆ ಮನದ ಮಾತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಮತ

ನಂತರ ಮಾತನಾಡಿದ ಅವರು ಇಂದು ದೇವರ ಅಸ್ತಿತ್ವದ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆಯುತ್ತಿದ್ದು ಎಲ್ಲವೂ ಅವರವರ ನಂಬಕೆಗೆ ಬಿಟ್ಟ ವಿಚಾರ ನಾವಿಂದು ಪ್ರಕೃತಿಯನ್ನು ದೇವತೆಗೆ ಹೋಲಿಸಿ ನೋಡುತ್ತೇವೆ ದೇವಾಲಯಗಳು ಮನಶ್ಯಾಂತಿಯ ಕೇಂದ್ರಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು

ಎಸ್ ಯಡಿಯೂರಪ್ಪ ಮಾತನಾಡಿ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ದು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎದುರಿಸಿ ನಿಲ್ಲುವುದೇ ಸದ್ದದ ಪರಿಸ್ತಿತಿಯಲ್ಲಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ

ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋತಿ ಡಿವಿ ಸದಾನಂದಗೌಡ ಮತ್ತು ಸುರೇಶ್ ಅಂಗಡಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಚಿವರಾದ ಸಿ ಟಿ ರವಿ ಹಾಗೂ ವಿ ಸೋಮಣ್ಣ ಸಂಸದ ಪ್ರತಾಪ್ ಸಿಂಹ ಶಾಸಕರಾದ ಜಿ

ದೇವೇಗೌಡ ಹಾಗೂ ಎಸ್

ದಸರಾ ಉದ್ವಾಟನೆಯೊಂದಿಗೆ ಮೈಸೂರಿನ ಅರಮನೆಯಲ್ಲಿ ನವರಾತ್ರಿಯ ಪೂಜಾ ಕೈಂಕರ್ಯಗಳು ಸಹ ವಿಧಿವತ್ತಾಗಿ ಆರಂಭಗೊಂಡಿದ್ದು ರಾಜ ವಂಶಸ್ವ ಯದುವೀರ್ ಒಡೆಯರ್ ಅವರು ಖಾಸಗಿ ದರ್ಬಾರ್ ಸೇರಿದಂತೆ ನಾನಾ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಾರೆ

ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೊಚ್ಚ ಮಧುರ್ಕ್ತ ಕೊಯಮತ್ತೂರು ಸೇಲಂ ನಂತರ ಕರ್ನಾಟಕದ ಉಡುಪಿಯಲ್ಲಿಯೂ ಈ ಅಭಿಯಾನ ಆರಂಭಿಸಿದ್ದು ಶಾಲಾ ಮಕ್ಕಳು ಕಸಮುಕ್ತ ಭಾರತ ನಿರ್ಮಾಣಕ್ಕೆ ಆಸಕ್ತ ತೋರುತ್ತಿರುವುದರ ಜೊತೆಗೆ ತಮ್ಮ ತಂದೆ ತಾಯಿಗಳಿಗೆ ತಿಳಿಸುವುದು ನೆರೆಹೊರೆಯವರಿಗೆ ಹೇಳುವುದು ತಮ್ಮ ಗೆಳೆಯರಲ್ಲಿ ಇದನ್ನು ಪಂಚಿಕೊಳ್ಳುವುದು ದೊಡ್ಡ ಪ್ರೇರಣೆಯಾಗಿದ್ದು ಇದರಲ್ಲಿ ಯಶಸ್ತು ಸಾಧಿಸುವ ಆಶಾಭಾವನೆ ಗರಿಗೆದರಿದೆ ಎಂದರು

ಇದು ಜಾಗಿಂಗ್ ಮಾಡುವಾಗ ಕಸವನ್ನು ಹೆಕ್ಕಿಕೊಳ್ಳುವ ವಿಶಿಷ್ಟ ಉಪಕ್ರಮವಾಗಿದೆ

ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆಯ ಅಗತ್ಯವನ್ನು ಒತ್ತಿ ಹೇಳಿದ ಅವರು ಮಾದರಿ ಉದಾಪರಣೆಯಾಗಿ ಇಡೀ ಜಗತ್ತು ಭಾರತದ ಕಡೆಗೆ ನೋಡುತ್ತಿದೆ ಭಾರತ ಪರಿಸರ ಸಂರಕ್ಷಣೆಯಲ್ಲಿ ನಾಯಕತ್ವ ವಹಿಸಿಕೊಂಡಿದೆ

ನವರಾತ್ರಿಯ ಪಬ್ಲದೊಂದಿಗೆ ಪಬ್ಲಗಳ ಪರ್ವ ಆರಂಭಗೊಂಡಿದೆ ಈ ಪಬ್ಲದ ಸಂತೋಪದೊಂದಿಗೆ ಸಹಬಾಳ್ವೆ ಸಹಜೀವನದ ಚೈತನ್ನವು ಜನರಲ್ಲಿ ಹೊಸ ಉತ್ತಾಹ ಮೂಡಿಸುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಮ್ಸೆಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ದಸರಾ ಚಲನಚಿತ್ರೋತ್ಸವ ಉದ್ವಾಟಿಸಿ ಮಾತನಾಡಿದ ಅವರು ದಸರಾ ಮಹೋತ್ಸವದಲ್ಲಿ ಕಲೆ ಸಾಹಿತ್ಯ ಸಂಸ್ಕತಿ ಬಿಂಬಿಸುವುದರ ಜೊತೆಗೆ ಕಲಾವಿದರನ್ನು ಸರ್ಕಾರ ಪ್ರೋತ್ನಾಹಿಸಿಕೊಂಡು ಬರುತ್ತಿದೆ ಎಂದರು

ರಾಜ ಮಹಾರಾಜರ ಕಾಲದಲ್ಲಿ ಕಲಾವಿದರಿಗೆ ಆಸ್ಥಾನದಲ್ಲಿ ಗೌರವ ದೊರಕುತ್ತಿತ್ತು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದರು

ಬೆಕ್ತಂಗಡಿ ತಾಲೂಕಿನ ಮಡಂತ್ನಾರು ಸುಳ್ಳದ ಕಲ್ಲಡ್ನ ಮಂಗಳೂರು ತಾಲೂಕಿನ ಕಲ್ಲಮುಂಡೂರು ಪುತೂರು ತಾಲೂಕಿನ ಕುಟ್ಟುಪಾಡಿ ಮತ್ತು ಬಂಟ್ನಾಳ ತಾಲೂಕಿನ ವಿಟ್ಲ ಪಡ್ನೂರು ಗಾಂಧಿ ಗ್ರಾಮ ಪುರಸ್ಕಾರ್ಕ್ಕೆ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿಗಳಾಗಿವೆ

ಯಡಿಯೂರಪ್ಪ ಹೇಳಿದ್ದಾರೆ